ಸುಪ್ರೀಂಕೋರ್ಟ್ ತಡೆಯಾಜ್ಲ್ ತೆರವು ಬಳಿಕ ಕಳಸಾ ಬಂಡೂರಿ ಕಾಮಗಾರಿ ಜಲಸಂಪನ್ಮೂಲ ಸಚಿವ ಡಿ

ಡಿ

ಇನ್ನು ಪತ್ತು ದಿನಗಳಲ್ಲಿ ಕೆಲಸ ಆರಂಭವಾಗಲಿದೆ ಮಕೆಗಾಲದಲ್ಲಿ ಮಕ್ಕಳು ಶಾಲೆಗೆ ಹೋಗುವಾಗ ಕಾಲುವೆಗೆ ಬೀಳುವ ಪರಿಸ್ತಿತಿ ತಪ್ಪಿಸಲು ಈ ಕ್ರಮ ಕ್ಲೆಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಹಿಂದೆ ಬೆಂಗಳೂರಿನಲ್ಲಿ ಸಾಕಷ್ಟು ಕೆರೆಗಳದ್ದು ಆದರೆ ಇಂದು ರಿಯಲ್ ಎಸ್ಸೇಟ್ನಿಂದಾಗಿ ಹಲವು ಕೆರೆಗಳು ಮುಚ್ಚಿ ಹೋಗಿವೆ ಈಗಿರುವ ಕೆರೆಗಳನ್ನು ಕಾಪಾಡಿಕೊಳ್ಳಬೇಕಿದೆ ಈ ಕೆರೆಗಳ ಅಭಿವೃದ್ದಗೆ ಖಾಸಗಿ ಸಂಸ್ನೆಗಳು ಆಸಕ್ಕಿ ತೋರಬೇಕು ಎಂದರು

ಶಿವಕುಮಾರ್ ಹೇಳಿದ್ದಾರೆ

ತಡೆಯಾಜ್ಜೆ ತೆರವು ಬಳಿಕ ತಕ್ಷಣವೇ ಅಗತ್ಯ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ರಾಜ್ಯದ ಪಾಲಿನ ನೀರು ಬಳಕೆ ಮಾಡಿಕೊಳ್ಳಲಾಗುವುದು ಎಂದ ಅವರು ಈ ಬಗ್ಗೆ ಈಗಾಗಲೇ ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗಿದೆ ಎಷ್ಷೇ ಪಣ ಖರ್ಚಾದರೂ ಪರವಾಗಿಲ್ಲ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದು ತಿಳಿಸಿದರು ಮಹದಾಯಿ ನ್ಯಾಯಾಧೀಕರಣ ತೀರ್ಪಿನಿಂದ ರಾಜ್ಯಕ್ಷ ಅನ್ನಾಯವಾಗಿದೆ ಈ ಬಗ್ಗೆ ಮೇಲನವಿ ಸಲ್ಲಿಸಬೇಕು ಎಂಬುದು ಜನಾಭಿಪ್ರಾಯವಾಗಿದೆ ಈ ಬಗ್ಗೆ ತಜ್ವರ ಜತೆ ಚರ್ಚೆ ನಡೆಸಿರುವ ಸರ್ಕಾರ ಮೇಲ್ಜನವಿ ಸಲ್ಲಿಕೆ ಬಗ್ಗೆ ಪರಿಶೀಲನೆ ನಡೆಸಿದೆ ಎಂದು ಸಚಿವ ಡಿ

ಶಿವಕುಮಾರ್ ತಿಳಿಸಿದರು ರಾಜ್ಞ ಪ್ರಕೃತಿ ವಿಕೋಪ ಪರಿಹರ ನಿಧಿ ಎಸ್ ಡಿ ಆರ್ ಎಫ್

ದೇಶಪಾಂಡೆ ತಿಳಿಸಿದ್ದಾರೆ

ಈ ಜಿಲ್ಲೆಗಳ ಬೇಡಿಕೆ ಆಧರಿಸಿ ಈ ಪಣವನ್ನು ಬಿಡುಗಡೆ ಮಾಡಲಾಗಿದೆ ಮಾಡಲಾಗಿದೆ ಎಂದು ತಿಳಿಬಿದ್ದಾರೆ

ಈ ವರ್ಷದ ಮುಂಗಾರಿನಲ್ಲಿ ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳು ಅತಿವೃಷ್ಷಿಯಿಂದ ತತ್ತರಿಸಿದ್ದು ಉಳಿದ ಜಲ್ಲೆಗಳು ಬರಗಾಲಕ್ಷೆ ತುತ್ತಾಗಿವೆ

ದೇಶಪಾಂಡೆ ತಿಳಿಸಿದ್ದಾರೆ

ಸಿದ್ಲೇಕ್ಷರ್ ತಿಳಿಸಿದ್ದಾರೆ

ಯೋಜನೆಯನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು

ಕಾರ್ಯಕ್ರಮ ಉದ್ವಾಟಿಸಿದ ಹೊಸಪೇಟೆ ನಗರಸಭೆ ಅಧ್ಯಕ್ಷ ಗುಜ್ಜಲ ನಿಂಗಪ್ಪ ಸ್ಟಚ್ಹ

ಈ ಬಾರಿ ದೇಸಿಗೆಯಲ್ಲಿ ನಗರದ ಜನತೆಗೆ ಕುಡಿಯುವ ನೀರಿನ ಸಮಸ್ನೆ ಎದುರಾಗದು ಎಂದು ಶಾಸಕ ಗಾಲಿ ಸೋಮಶೇಖರರೆಡ್ಡಿ ಹೇಳದ್ದಾರೆ

ಎಲ್ ಸಿ ಕಾಲುವೆ ಮೂಲಕ ಕೆರೆಗೆ ನೀರು ತುಂಬಿಸಲಾಗುವುದು ನಂತರ ಈ ಕೆರೆಯ ನೀರನ್ನು ನಗರಕ್ಷೆ ಪೂರೈಕೆ ಮಾಡಲಾಗುವುದು ಹೀಗಾಗಿ ಈ ಬಾರಿ ಬೇಸಿಗೆಯಲ್ಲಿ ಬಳ್ಳಾರಿ ಜನತೆಗೆ ಕುಡಿಯುವ ನೀರಿನ ಸಮಸ್ಥೆ ಎದುರಾಗುವುದಿಲ್ಲ ಎಂದು ಶಾಸಕ ಸೋಮಶೇಖರ್ ರೆಡ್ಡಿ ತಿಳಿಸಿದರು ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರ ಕರೆಯಂತೆ ಸ್ವಚ್ನತಾಹೀ ಸೇವಾ ಅಭಿಯಾನವನ್ನು ಚಿಕ್ಕಬಳ್ಳಾಪುರ ಜಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತರಲಾಗುತ್ತಿದೆ ಜಿಲ್ಲೆಯಲ್ಲಿ ಸ್ವಚ್ಛತೆ ಕುರಿತು ಬೀದಿ ನಾಟಕ ಸೇರಿದಂತೆ ವಿವಿಧ ಜಾಗ್ಯತಿ ಕಾರ್ಯಕ್ರಮಗಳನ್ನು ಹಮ್ನಿಕೊಳ್ಳಲಾಗುತ್ತಿದೆ ಈ ಕುರಿತು ಆಕಾಶವಾಣಿಯೊಂದಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ನಗರಾಭಿವೃದ್ದಿ ಮತ್ತು ಕೌಶಲಾ ಯೋಜನಾ ನಿರ್ದೇಶಕ ಡಾ ಭಾಸ್ಕರ್ ಮಾಹಿತಿ ನೀಡಿದರು

ದೇವೇಗೌಡ ಹಾಗೂ ಶ್ರವಾಸೋದ್ಧಮ ಸಚಿವ ಸಾ

ಮಹೇಶ್ ಅವರು ಇಂದು ರಾಜವಂಶಸ್ಥರಾದ ಪ್ರಮೋದಾದೇವಿ ಒಡೆಯರ್ ಅವರನ್ನು ಭೇಟ ಮಾಡಿ ಚರ್ಚಿಸಿದರು ಭೇಟ ಬಳಕ ಸಚಿವ ಜ

ದೇವೇಗೌಡ ಮಾತನಾಡಿ ಇದು ಸೌಜನ್ನದ ಭೇಟ ದಸರಾ ಮಹೋತ್ವವಕ್ಕೆ ಕಾರ್ಯಕಾರಿ ಸಮಿತಿಯ ವತಿಯಿಂದ ಮತ್ತೊಂದು ದಿನ ಬಂದು ಅಧಿಕ್ಷತವಾಗಿ ಆಹ್ವಾನ ನೀಡುತ್ತೇವೆ ಎಂದು ತಿಳಿಸಿದರು

ಮಹೇಶ್ ಮಾತನಾಡಿ ರಾಜವಂಶ್ನ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರನ್ನು ಪ್ರವಾಸೋದ್ಯಮ ರಾಯಭಾರಿಯಾಗುವಂತೆ ಮನವಿ ಮಾಡಿದ್ದೆವು

ಕರಾವಳಿಯಲ್ಲಿ ಮರ್ಬಲಗೊಂಡಿದೆ ಕೆಲವಡೆ ಮಳೆಯಾಗಿದೆ

ಮುನ್ನೂಚನೆಯಂತೆ ರಾಜ್ಯದ ಕರಾವಳಿಯ ಪಲವು ಕಡೆ ಹಾಗೂ ದಕ್ಷಿಣ ಉತ್ತರ ಒಳನಾಡಿನ ಕೆಲವು ಕಡೆಗಳಲ್ಲಿ ಮಳೆಯಾಗುವ ನಿರೀಕ್ಷೆ ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತವಾರಣವಿರಲಿದ್ದು